ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಭಾಷಣ ಮಹತ್ವಾಕಾಂಕ್ವೆಯೊಂದಿಗೆ ಬಲಿಷ್ಣ ಸುಭದ್ರ ಸಮ್ಬದ್ದ ಮತ್ತು ಸಮಗ್ರ ಭಾರತ ನಿರ್ಮಾಣದ ನಿಟ್ಟಿನಲ್ಲಿ ಸರ್ಕಾರದ ಮುನ್ನಡೆ ಎಂದು ಬಣ್ಣನೆ

ಸಮಿತಿ

ದೇಶದ ಜನರು ಎನ್ಡಿಎ ಸರ್ಕಾರದ ಮೊದಲ ಅವಧಿಯ ಮೌಲ್ಯಮಾಪನದ ಬಳಿಕ ಇತ್ತೀಚಿನ ಲೋಕಸಭಾ ಚುನಾವಣೆಯಲ್ಲಿ ಎರಡನೇ ಅವಧಿಗೆ ಇನ್ನೂ ಹೆಚ್ಚಿನ ಬೆಂಬಲ ನೀಡಿದ್ದಾರೆ ಎಂದು ಅವರು ತಿಳಿಸಿದರು ಅರ್ಧಕ್ಕಿಂತ ಹೆಚ್ಚು ಸಂಸತ್ ಸದಸ್ಯರು ಇದೇ ಮೊದಲ ಬಾರಿಗೆ ಆಯ್ಕೆಯಾಗಿದ್ದಾರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅತಿ ಹೆಚ್ಚು ಮಹಿಳಾ ಸಂಸತ್ ಸದಸ್ಯರು ಲೋಕಸಭೆಗೆ ಆಯ್ಕೆ ಯಾಗಿದ್ದಾರೆ ಎಂದರು ನವ ಭಾರತವು ಜನರ ಮನಸ್ಪು ಹೆದರಿಕೆ ಮುಕ್ತವಾಗಿರಬೇಕು ಮತ್ತು ಉನ್ನತ ಆತ್ಮಗೌರವದೊಂದಿದೆ ಅವರು ತಲೆ ಎತ್ತಿ ನಡೆಯಬೇಕು ಎಂಬ ಗುರುದೇವ್ ರವೀಂದ್ರನಾಥ ಠಾಗೋರರ ಕಲ್ಪನೆಗಳನ್ನು ಮುಂದುವರಿಸಿಕೊಂಡು ಹೋಗಲಿದೆ ಎಂದು ರಾಮನಾಥ ಕೋವಿಂದ್ ಹೇಳಿದರು ನವ ಭಾರತದ ಮುನ್ನೋಟವು ಶ್ರೀ ನಾರಾಯಣ ಗುರು ಅವರ ಕಲ್ಪನೆಗಳಿಂದ ಸ್ಪೂರ್ತಿ ಪಡೆದಿದೆ ಎಂದು ತಿಳಿಸಿದರು ಸರ್ಕಾರದ ಉಪಕ್ರಮಗಳನ್ನು ಪಟ್ಟಿ ಮಾಡಿದ ರಾಷ್ಟ ಪತಿಯವರು ದೇಶದ ಪ್ರತಿಯೊಬ್ಬ ರೈತರಿಗೂ ಪ್ರಧಾನಮಂತ್ರಿಯವರ ಕಿಸಾನ್ ಸಮ್ಮಾನ್ ನಿಧಿ ಒದಗಿಸಲು ನಿರ್ಧರಿಸಲಾಗಿದೆ ಎಂದರು ಪ್ರಥಮ ಸಂಪುಟ ಸಭೆಯಲ್ಲೇ ಅನುಮೋದನೆ ನೀಡಲಾದ ಸಣ್ಣ ಅಂಗದಿ ಮಾಲೀಕರು ಮತ್ತು ಚಿಲ್ಲರೆ ವ್ಯಾಪಾರಸ್ಥರಿಗಾಗಿ ಸರ್ಕಾರದ ಪಿಂಚಣಿ ಯೋಜನೆಯನ್ನು ಶ್ಲಾಘಿಸಿದರು

ಜಲ ಸಂರಕ್ಷಣೆಯ ಬಗ್ಗೆ ಒತ್ತಿ ಹೇಳಿದ ರಾಷ್ಟ ಪತಿಯವರು ಸರ್ಕಾರ ಪ್ರತ್ಯೇಕ ಜಲಶಕ್ತಿ ಸಚಿವಾಲಯವನ್ನೇ ರೂಪಿಸಿದ್ದು ಇದು ನಿರ್ಣಾಯಕ ಹೆಜ್ಜೆಯಾಗಿದೆ ಇದರಿಂದ ದೂರಗಾಮಿ ಪ್ರಯೋಜನಗಳಾಗಲಿವೆ ಎಂದರು ಈ ಹೊಸ ಸಚಿವಾಲಯದ ಮೂಲಕ ಜಲ ಸಂರಕ್ಷಣೆ ಮತ್ತು ನಿರ್ವಹಣೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲಾಗುವುದು ಎಂದರು

ಮಹಿಳೆಯರ ಸಬಲೀಕರಣ ಸರ್ಕಾರದ ಉನ್ನತ ಆದ್ಯತೆಯಾಗಿದ್ದು ಅವರು ಸಾಮಾಜಿಕ ಮತ್ತು ಆರ್ಥಿಕ ರಂಗದಲ್ಲಿ ಪಾಲ್ಗೊಳ್ಳುವುದು ಅಭಿವೃದ್ದಿ ಹೊಂದಿದ ಸಮಾಜಕ್ಕೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು

ಮಹಿಳೆಯರ ಮೇಲಿನ ಅಪರಾಧಗಳಿಗೆ ಸರ್ಕಾರ ಕಠಿಣ ದಂಡನೆ ರೂಪಿಸಿದೆ ಎಂದರು ದೇಶದಲ್ಲಿನ ಎಲ್ಲ ಸೋದರಿಯರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕಿನ ಖಾತ್ರಿಗಾಗಿ ತ್ರಿವಳಿ ತಲಾಖ್ ಹಾಗೂ ನಿಖಾ ಹಲಾಲ್ ನಂಥ ಅನಿಷ್ಟ ಪದ್ದತಿಗಳನ್ನು ತೊಡೆದುಹಾಕುವ ಅಗತ್ಯವನ್ನು ರಾಷ್ಟ ಪತಿಯವರು ಪ್ರತಿಪಾದಿಸಿದರು ದೆಹಲಿಯಲ್ಲಿ ನಿನ್ನೆ ಒಂದು ರಾಷ್ಟ ಒಂದು ಚುನಾವಣೆ ಕುರಿತಂತೆ ಲೋಕಸಭೆಯಲ್ಲಿ ಪ್ರಾತಿನಿಧಿತ್ವ ಹೊಂದಿರುವ ಎಲ್ಲ ರಾಜಕೀಯ ಪಕ್ಷಗಳ ಅಧ್ಯಕ್ಷರ ಸಭೆ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ಪ್ರಧಾನಮಂತಿ ನರೇಂದ ಮೋದಿ ವಹಿಸಿದ್ದರು ಸಭೆಯ ನಂತರ ಸುದ್ದಿಗಾರರಿಗೆ ವಿವರ ನೀಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೇಶದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯನ್ನು ಏಕಕಾಲಕ್ಕೆ ನಡೆಸುವ ಕುರಿತ ವಿಷಯಗಳ ಬಗ್ಗೆ ಪರಾಮರ್ಶಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಮಿತಿಯೊಂದನ್ನು ರಚನೆ ಮಾಡಲಿದ್ದಾರೆ ಎಂದು ತಿಳಿಸಿದರು ಆ ಸಮಿತಿ ಕಾಲಮಿತಿಯಲ್ಲಿ ವರದಿಯನ್ನು ಸಲ್ಲಿಸಲಿದೆ ಎಂದರು

ಎಲ್ಲ ಪಕ್ಷಗಳೂ ಸಂಸತ್ತಿನ ಉತ್ಪಾದಕತೆಯನ್ನು ಹೆಚ್ಚಿಸುವ ಬಗ್ಗೆ ಸಮ್ಮತಿ ಸೂಚಿಸಿದವು ಮತ್ತು ಉಭಯ ಸದನಗಳಲ್ಲಿ ದೇಶದ ಜ್ಲಲಂತ ವಿಷಯಗಳ ಬಗ್ಗೆ ಚರ್ಚಿಸುವ ಮತ್ತು ಸಮಾಲೋಚಿಸುವಂಥ ವಾತಾವರಣದ ಅಗತ್ಯದ ಬಗ್ಗೆ ಪ್ರತಿಪಾದಿಸಿದವು ಎಂದರು

ಹಲವು ವಂಚಕ ರಫ್ತದಾರರು ಸರ್ಕಾರದ ಬೊಕ್ಕಸಕ್ಕೆ ವಂಚನೆ ಮಾಡುವುದನ್ನು ತಪ್ಪಿಸಲು ಐಜಿಎಸ್

ಯಲ್ಲಿ ಮರುಪಾವತಿಗಾಗಿ ಅಧಿಕಾರಿಗಳು ಖುದ್ದು ಪರಿಶೀಲನೆ ನಡೆಸುವ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಲಾಗಿದೆ ಎಂದು ಪರೋಕ್ಷ ತೆರಿಗೆಗಳು ಮತ್ತು ಸೀಮಾಸುಂಕಗಳ ಕೇಂದ್ರೀಯ ಮಂಡಳಿ ತಿಳಿಸಿದೆ ಐಜಿಎಸ್ಸಿ ಮರುಪಾವತಿಯಲ್ಲಿ ಖುದ್ದು ತಪಾಸಣೆಯನ್ನು ಜಾರಿ ಮಾಡಲಾಗಿದ್ದು ಇದರಿಂದ ಜಿಎಸ್ಟಿ ಅಡಿಯಲ್ಲಿ ರಪ್ತುದಾರರಿಗೆ ಮರುಪಾವತಿ ಮಾಡುವ ಸ್ವಯಂಚಾಲಿತ ಪ್ರಕ್ರಿಯೆಗೆ ಹಿನ್ನಡೆ ಆಗಿದೆ ಎಂಬ ಕೆಲವು ಮಾಧ್ಯಮ ವರದಿಗಳ ಹಿನ್ನೆಲೆಯಲ್ಲಿ ಸಿಬಿಐಸಿ ಈ ಸ್ಪಷ್ಟೀಕರಣ ನೀದಿದೆ ಈ ವರದಿಗಳು ವಾಸ್ತವಿಕತೆಯನ್ನು ಬಿಂಬಿಸಿಲ್ಲ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ ಇದೀ ರಫ್ತು ಸಮುದಾಯಕ್ಕೆ ಕೆಟ್ಟ ಹೆಸರು ತರುವ ರೀತಿಯಲ್ಲಿ ಕೆಲವು ನಿರ್ಲಜ್ಡ ರಫ್ತುದಾರರು ಸರ್ಕಾರದ ಬೊಕ್ಕಸಕ್ಕೆ ಮಾಡುತ್ತಿದ್ದ ವಂಚನೆಯನ್ನು ನಿಯಂತ್ರಿಸುವ ಸಲುವಾಗಿ ಈ ಪರಿಶೀಲನಾ ವ್ಯವಸ್ಥೆ ಜಾರಿ ಮಾಡಲಾಗಿದೆ ಎಂದು ಸ್ಪಷ್ಟಪದಿಸಿದೆ ನಾಳೆ ಅಂತಾರಾಷ್ಟೀಯ ಯೋಗ ದಿನ ಆಚರಣೆಗೆ ಸಕಲ ಸಿದ್ಗತೆ ನಡೆಯುತ್ತಿದೆ

ಬೆಂಗಳೂರು ಮೈಸೂರು ಸೇರಿದಂತೆ ರಾಜ್ಯದ ವಿವಿಧ ಕಡೆಗಳಲ್ಲಿ ಅಂತಾರಾಷ್ಟೀಯ ಯೋಗ ದಿನದ ಆಚರಣೆಗೆ ಭರದ ಸಿದ್ಗತೆಗಳು ನಡೆಯುತ್ತಿವೆ ಸಾಮೂಹಿಕ ಯೋಗಾಸನ ಕಾರ್ಯಕ್ರಮಗಳಿಗೂ ತಯಾರಿ ನಡೆದಿದೆ ಅಕ್ರಮ ಹಣಕಾಸು ರವಾನೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಜಾರಿ ನಿರ್ದೇಶನಾಲಯ ಮೂಲಸೌಕರ್ಯ ಗುತ್ತಿಗೆ ಮತ್ತು ಹಣಕಾಸು ಸೇವೆಗಳ ನಿಯಮಿತದ ಇಬ್ಬರು ಮಾಜಿ ಹಿರಿಯ ಅಧಿಕಾರಿಗಳನ್ನು ಬಂಧಿಸಿದೆ ಕಂಪನಿಯ ಮಾಜಿ ಜಿಂಟಿ ವ್ಯವಸ್ಥಾಪಕ ನಿರ್ದೇಶಕ ಅರುಣ್ ಕೆ ಶಹಾ ಮತ್ತು ಸಾರಿಗೆ ಜಾಲದ ಪ್ರಧಾನ ನಿರ್ದೇಶಕ ಕೆ

ಜಾರಿ ನಿರ್ದೇಶನಾಲಯ ಈ ಪ್ರಕರಣದಲ್ಲಿ ಮಾಡಿರುವ ಮೊದಲ ಬಂಧನ ಇದಾಗಿದೆ

ಇಂಗ್ಲೆಂಡ್ ನಲ್ಲಿ ನಡೆಯುತ್ತಿರುವ ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾ ತೆಂಡ ಇಂದು ನಾಟಿಂಗ್ ಹ್ಯಾಮ್ ನಲ್ಲಿ ಬಾಂಗ್ಲಾದೇಶವನ್ನು ಎದುರಿಸಲಿದೆ